ರಾಜ್ಯದಲ್ಲಿನ ಬಾಂಗ್ಲಾ ವಲಸಿಗರನ್ನು ಗುರುತಿಸಿ ವಾಪಸ್ ಕಳುಹಿಸಲು ತ್ರಮ ಮುಖ್ಯಮಂತ್ರಿ ಯಡಿಯೂರಪ್ಪ

ಸಾಧ್ಯತೆ ಕೊಡಗು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ರಾಜ್ಯದಲ್ಲಿ ಬಾಂಗ್ಲಾ ಭಯೋತ್ವಾದಕರು ಮತ್ತು ಸಮಾಜಘಾತಕ ಶಕ್ತಿಗಳ ಬಗ್ಗೆ ಕಟ್ಟಿಚ್ದರ ವಹಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಪೊಲೀಸ್ ಅಧಿಕಾರಿಗಳ ಸಭೆ ಉದ್ದೇತಿಸಿ ಮಾತನಾಡಿದ ಅವರು ರಾಜ್ಯಕ್ಕೆ ಬಾಂಗ್ಲಾ ಭಯೋತ್ವಾದಕರು ನುಸುಳರುವ ಕುರಿತು ರಾಷ್ಟೀಯ ತನಿಖಾ ಸಂಸ್ಥೆ ವರದಿ ಕಳುಹಿಸಿದ್ದು ಈ ಹಿನ್ನೆಲೆಯಲ್ಲಿ ವಿಶೇಷ ಎಚ್ದರ ವಹಿಸಬೇಕು ಎಂದು ಹೇಳದರು ರಾಜ್ಯದಲ್ಲಿನ ಬಾಂಗ್ಲಾ ವಲಸಿಗರನ್ನು ಗುರುತಿಸಿ ವಾಪಸ್ ಕಳುಹಿಸಲು ತ್ರಮಕೈಗೊಳ್ಳಲಾಗುವುದು ರಾಜ್ಯಕ್ಷೆ ವಿಶೇಷ ಭಯೋತ್ಪಾದನಾ ನಿಗ್ರಹ ದಳದ ಅಗತ್ತವಿದ್ದು ಮುಂಬೈ ಹಾಗೂ ಚೆನ್ನೈನಲ್ಲಿರುವಂತೆ ದಳ ರಚನೆಗೆ ಈಗಾಗಲೇ ಕ್ರಮಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅಪರಾಧ ಕೃತ್ತಗಳನ್ನು ದಮನಗೊಳಿಸುವಲ್ಲಿ ಕ್ರಮಕೈಗೊಳ್ಳಬೇಕು ಹಾಗೂ ರಾತ್ರಿ ಗಸ್ತು ಹೆಚ್ಚಿಸಬೇಕು ಎಂದು ಯಡಿಯೂರಪ್ಪ ಸಲಹೆ ನೀಡಿದರು ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ಕೋಟೆ ಕೊತ್ತಲ ದೇವಾಲಯ ಪಾಗೂ ಗೋಪುರಗಳ ಸಮಗ್ರ ಅಭಿವೃದ್ಧಿಗೆ ನೀಲ ನಕ್ಷೆ ಸಿದ್ಧಪಡಿಸಲಾಗುತ್ತಿದೆ ಎಂದು ಉಪ ಮುಖ್ಯಮಂತ್ರಿ ಡಾ ಸಿ

ಅಶ್ವತ್ಥ ನಾರಾಯಣ ತಿಳಿಸಿದ್ದಾರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕೆಂಪಾಪುರದಲ್ಲಿರುವ ಕೆಂಪೇಗೌಡರ ಸಮಾಧಿ ಸ್ಥಳಕ್ಕೆ ಇಂದು ಭೇಟ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಂಪೇಗೌಡರ ಕೊಡುಗೆ ಮತ್ತು ವ್ವಿಕ್ತದ ವಿಚಾರದಲ್ಲಿ ಎಲ್ಲಾ ಸರ್ಕಾರಗಳು ಗೌರವದಿಂದ ನಡೆದುಕೊಂಡಿವೆ ಎಂದು ಹೇಳಿದರು

ತಾವು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇತ್ತೀಚೆಗಷ್ಟೇ ನೇಮಕವಾಗಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಅಶ್ವತ್ಥ ನಾರಾಯಣ ಹೇಳಿದರು ರಾಜ್ಞದಲ್ಲಿರುವ ಹಲವು ಜಾತಿ ಹಾಗೂ ಹಿಂದುಳಿದ ವರ್ಗಗಳ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸ್ವಿತಿಗತಿ ಅರಿಯಲು ಜಾತಿ ಗಣತಿ ನಡೆಸಲಾಯಿತು ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಾವು ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ನಡೆಸಿದ ಜಾತಿಗಣತಿ ವರದಿಯನ್ನು ಅನುಷ್ಠಾನಗೊಳಿಸುವ ಇಚ್ದಾಶಕ್ತಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಎಂದು ಟೀಕಿಸಿದರು ತ್ರಿವಿಧ ದಾಸೋಹಿ ಶತಾಯುಷಿ ಲಿಂಗೈಕ್ಯ ಡಾ ಶಿವಕುಮಾರ ಸ್ವಾಮೀಜಿ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಅವರು ಒತ್ತಾಯಿಸಿದರು ವೀರ ಸೇನಾನಿ ಸಾವರ್ಕರ್ ಕುರಿತ ತಮ್ನ ಹೇಳಿಕೆಗೆ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ ಎಂದು ಸಿದ್ದರಾಮಯ್ಯ ತಿಳಿಸಿದರು ಹಿರಿಯ ನಾಗರಿಕರ ದಿನದ ಅಂಗವಾಗಿ ದೆಹಲಿಯಲ್ಲಿ ಸಮಾರಂಭ ಹಮ್ನಿಕೊಳ್ಳಲಾಗಿತ್ತು

ಖ್ಯಾತ ಕಾನೂನು ತಜ್ಜ ಮತ್ತು ಮಾಜಿ ಅಟಾರ್ನಿ ಜನರಲ್ ಕೆ ಪರಾಸರನ್ ಅವರಿಗೆ ಅತ್ಯಂತ ಗಣ್ಣ ಹಿರಿಯ ನಾಗರಿಕ ಪ್ರಶಸ್ತಿ ಪ್ರದಾನ ಮಾಡಿದರು ನಂತರ ಮಾತನಾಡಿದ ಅವರು ಹಿರಿಯ ನಾಗರಿಕರನ್ನು ಗೌರವದಿಂದ ಕಾಣಬೇಕು ಹಾಗೂ ಅವರ ರಕ್ಷಣೆಗೆ ಕುಟುಂಬದ ಸದಸ್ಯರು ಸದಾ ಬೆಂಬಲವಾಗಿರಬೇಕು ಎಂದು ಸಲಹೆ ನೀಡಿದರು ನ್ಯಾಯಾಂಗ ಕ್ಷೇತ್ರದಲ್ಲಿ ಕಾನೂನು ತಜ್ಜ ಪರಾಸರನ್ ತಮ್ನದೇ ಆದ ವಿಶೇಷ ಛಾಪು ಮೂಡಿಸಿದ್ದಾರೆ ಎಂದು ವೆಂಕಯ್ಯ ನಾಯ್ದು ಸ್ಪರಿಸಿದರು

ಸ್ವಚ್ನ ಭಾರತ ಸ್ವದೇಶಿ ಚಿಂತನೆಗಳನ್ನು ಒಳಗೊಂಡ ಗಾಧೀಜಿ ಕನಸನ್ನು ಸಾಕಾರಗೊಳಿಸುವ ಉದ್ದೇಶಿತ ಪಾದಯಾತ್ರೆಗೆ ಚಾಲನೆ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದ ನಳನ್ ಕುಮಾರ್ ಕಟೀಲ್ ಬ್ರಟಿಷರ ವಿರುದ್ದ ಅಹಿಂಸಾತ್ಕಕ ಹೋರಾಟ ನಡೆಸಿದ ಗಾಂಧೀಜೆ ಚಿಂತನೆಗಳು ಇಂದಿಗೂ ಪ್ರಸ್ತುತ ಎಂದು ಹೇಳಿದರು ದೇಶದ ಜನತೆ ರಾಷ್ಲಭಕ್ತಿ ನಂಬಿಕೆ ವಿಶ್ವಾಸದಿಂದ ಬಾಳುವ ಮೂಲಕ ಗಾಂಧೀಜಿಯ ರಾಮರಾಜ್ಯ ಚಿಂತನೆ ಸಾಕಾರಕ್ಷೆ ಪಣ ತೊಡಬೇಕು ದೇಶಾದ್ಯಂತ ವ್ಯಕ್ಷಾರೋಪಣ ನೀರಿಂಗಿಸುವಿಕೆ ಕಾರ್ಯಕ್ರಮಗಳನ್ನು ಹಮ್ಕಿಕೊಳ್ಳಲಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ ಮೇರೆಗೆ ಪಕ್ಷವು ದೇಶಾದ್ಲಂತ ಪಾದಯಾತ್ರೆ ನಡೆಸುತ್ತಿದೆ ಎಂದು ನಳಿನ್ ಕುಮಾರ್ ಕಟೀಲ್ ಹೇಳಿದರು ಪಾದಯಾತ್ರೆಯಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಕಲಾ ತಂಡಗಳು ಜನಪ್ರತಿನಿಧಿಗಳು ಹಾಗೂ ಗಾಂಧ ಅಭಿಮಾನಿಗಳು ಪಾಲ್ಗೊಂಡಿದ್ದರು

ಉಗ್ರಪ್ಪ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಬಳ್ನಾರಿಯಲ್ಲಿಂದು ಸುದ್ಗೋಷ್ಟಿಯಲ್ಲಿ ಮಾತನಾಡಿದ ಅವರು ಉತ್ತವವನ್ನು ಈ ಹಿಂದಿನಂತೆ ಪ್ರತಿ ವರ್ಷ ನವೆಂಬರ್ನಲ್ಲಿಯೇ ನಡೆಸಬೇಕು ಮೈಸೂರು ದಸರಾ ಕಿತ್ತೂರು ಉತ್ಸವದಂತೆ ಹಂಪಿ ಉತ್ಸವವೂ ನಡೆಯಬೇಕು ಹಬ್ಬ ಹರಿದಿನ ಉತ್ಸವಗಳಿಗೆ ಚುನಾವಣಾ ನೀತಿ ಸಂಹಿತೆ ಅಡ್ಡಿ ಆಗುವುದಿಲ್ಲ ಎಂದು ಹೇಳಿದರು ಜಿಲ್ಲೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಲು ತಮ್ಮ ಪಕ್ಷದಲ್ಲಿ ಸಮರ್ಥರಿದ್ದಾರೆ ಎಂದು ವಿ

ವೈಟ್ಫೀಲ್ಡ್ ಮತ್ತು ಮಂಗಳೂರು ನಂತರ ರಾಜ್ಯದಲ್ಲಿ ನಿರ್ಮಾಣವಾಗುತ್ತಿರುವ ಮೂರನೇ ಒಳನಾಡು ಕಂಟೈನರ್ ಪ್ರಾಂಗಣ ಇದಾಗಿದೆ ಈ ಪ್ರಾಂಗಣ ನಿರ್ಮಾಣ ಪೂರ್ಣಗೊಂಡ ನಂತರ ರಫ್ತು ಘಟಕಗಳಿಗೆ ಎಲ್ಲಾ ರೀತಿಯ ಸುಂಕ ನಿಯಮ ಪಾಲನೆಗೆ ಏಕಗವಾಕ್ಷಿ ಸೌಲಭ್ಯ ದೊರೆತಂತಾಗುತ್ತದೆ

ಇದುವರೆಗೆ ಒಳನಾಡು ಕಂಟ್ಲೆನರ್ ಸೌಲಭ್ಞ ಇಲ್ಲದ ಕಾರಣ ರಫ್ತು ಮತ್ತು ಆಮದುದಾರರು ರಸ್ತೆ ಸಾರಿಗೆ ಸೌಲಭ್ಞವನ್ನೇ ಅವಲಂಬಿಸಬೇಕಿತ್ತು ಒಳನಾಡು ಕಂಟೈನರ್ ಪ್ರಾಂಗಣ ನಿರ್ಮಾಣಕ್ಕೆ ಭೂಮಿ ಕಳೆದುಕೊಂಡ ಕುಟುಂಬಗಳ ಸದಸ್ತರಿಗೆ ಉದ್ಯೋಗ ಕಲ್ಪಿಸುವಲ್ಲಿ ಮೈಸೂರು ಜಿಲ್ನಾಡಳಿತ ಮತ್ತು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ದಿ ಮಂಡಳಿ ಸೂಕ್ತ ವ್ಯವಸ್ಥೆ ಮಾಡಿದೆ ಎಂದು ನಿಗಮ ತಿಳಿಸಿದೆ ಸರ್ದಾರ್ ವಲ್ಲಭ ಭಾಯ್ ಪಟೀಲ್ ಜನ್ನ ವರ್ಷಾಚರಣೆ ಅಂಗವಾಗಿ ಕೇಂದ್ರ ಮೀಸಲು ಹೊಲೀಸ್ ಪಡೆ ಸಿ ಆರ್ ಪಿ ಎಫ್ ಬೆಂಗಳೂರಿನಲ್ಲಿ ಎರಡು ದಿನಗಳ ಕಾರ್ಯಕ್ರಮ ಹಮ್ಸಿಕೊಂಡಿದೆ ಕಾರ್ಯಕ್ರಮದ ಮೊದಲ ದಿನವಾದ ಇಂದು ಲಾಲ್ಬಾಗ್ ಉದ್ದಾನ ವನ ಪ್ರದೇಶದಲ್ಲಿ ಉಚಿತ ವೈದ್ಯಕೀಯ ಚಿಕಿತ್ತಾ ಶಿಬಿರ ಶಸ್ತಾಸ್ತಗಳ ಪ್ರದರ್ಶನ ಆಯೋಜಿಸಲಾಗಿತ್ತು ನಾಳಿ ಬೆಳಗ್ಗೆ ಮತ್ತು ಮಧ್ಯಾಷ್ನ ಶ್ವಾನ ಪ್ರದರ್ಶನ ವಿರ್ಪಡಿಸಲಾಗಿದೆ

ಆರ್ ಪಿ ಎಫ್ ನ ಐಜಿಪಿ ಜಿ

ಗಿರಿಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಆರ್ ಪಿ ಎಫ್ ನ ವಿವಿಧ ವಿಭಾಗಗಳ ಮುಖ್ಯಸ್ವರು ಹಾಗೂ ಅಧಿಕಾರಿಗಳು ಉಪ್ಯುತರಿದ್ದರು ರಾಷ್ನಾದ್ಯಂತ ನಾಳೆ ಪೊಲೀಸ್ ಸಂಸ್ಕರಣಾ ದಿನವನ್ನು ಆಚರಿಸಲಾಗುತ್ತಿದೆ

ಬೆಂಗಳೂರಿನ ಸಿ ಎ ಆರ್ ಕೇಂದ್ರದಲ್ಲಿ ನಾಳಿ ಬೆಳಗ್ಗೆ ಹೊಲೀಸ್ ಸಂಸ್ಗರಣಾ ದಿನಾಚರಣೆ ಹಮ್ನಿಕೊಳ್ಳಲಾಗಿದ್ದು ಹುತಾತ್ನ ಹೊಲೀಸರಿಗೆ ಗೌರವ ಸಲ್ಲಿಸಲಾಗುವುದು ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ

ಅರಬ್ಲೀ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಕೇರಳ ಕರ್ನಾಟಕ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮುಂದಿನ ನಾಲ್ಲು ದಿನ ಭಾರೀ ಮಳೆ ಬೀಳುವ ಸಾಧ್ಯತೆ ಹಿನ್ವೆಲೆಯಲ್ಲಿ ಕೊಡಗು ಜಿಲ್ಲಾಡಳಿತ ಆರೆಂಜ್ ಅಲರ್ಟ್ ಫೋಷಿಸಿದೆ ಮಡಿಕೇರಿ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಇಂದು ಮಧ್ಯಾಪ್ನದಿಂದಲೇ ಭಾರೀ ಮಳೆ ಸುರಿಯುತ್ತಿದ್ದು ಸಾಮಾನ್ಯ ಜನಜೀವನ ಬಾಧಿತವಾಗಿದೆ

ಸಾರ್ವಜನಿಕರು ಕಟ್ಟೆಚ್ಚರದಿಂದ ಇರಬೇಕು ಹಾಗೂ ತುರ್ತು ಸಂದರ್ಭದಲ್ಲಿ ಸಹಾಯ ಪಡೆದುಕೊಳ್ಳುವಂತೆ ಜಿಲ್ಲಾಡಳಿತ ಸೂಚಿಸಿದೆ ಕಳೆದ ಎರಡು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಪಲವೆಡೆ ಭೂಕುಸಿತ ಹಾಗೂ ಪ್ರವಾಪ ಪರಿಸ್ತಿತಿ ಉಂಟಾಗಿತ್ತು ಈ ಮಧ್ಯೆ ನಿನ್ನೆ ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆ ಸವದತ್ತಿ ಬಳಿಯ ತುಪ್ಪರಿ ಹಳ್ಳಕ್ಕೆ ಅನಾಮಹೊಂಗಲ ಸಮೀಪ ನಿರ್ಮಿಸಲಾಗಿದ್ದ ಸೇತುವೆ ಕೊಚ್ಚಿ ಹೋಗಿದ್ದು ಸವದತ್ತಿ ಧಾರವಾಡ ನಡುವಿನ ಸಂಚಾರ ಸ್ಥಗಿತಗೊಂಡಿದೆ

ಮುನ್ಸೂಚನೆಯಂತೆ ರಾಜ್ಯದ ಬಹುತೇಕ ಗುಡುಗು ಸಹಿತ ಮಳೆ ಬೀಳುವ ಸಾಧ್ಯತೆ ಇದೆ